ಇಂದು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಜಯಂತಿ ಗಣ್ನರ ನಮನ

ಈ ಕುರಿತು ಶ್ರಧಾನಮಂತ್ರಿ ವಿಡಿಯೋ ಸಂದೇಶದ ಮೂಲಕ ಶುಕ್ತವಾರ ದೇಶವಾಸಿಗಳಿಗೆ ಕರೆ ನೀಡಿದ್ದರು

ಬೀದಿ ದೀಪಗಳು ಆಸ್ಸತ್ತೆ

ಬೆಂಗಳೂರಿನಲ್ಲಿ ಪ್ರತಿಬಂಧಕಾಣ್ಣೆ ಜಾರಿಯಲ್ಲಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರಿ ದೀಪ ಬೆಳಗಿಸುವುದು ಪಟಾಕಿ ಹಚ್ಚುವುದು ಪಂಜಿನ ಮೆರವಣಿಗೆ ಮಾಡಬಾರದು ಮತ್ತು ದೀಪ ಹಚ್ಚುವಾಗ ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ನಿಯಂತ್ರಣ ಕ್ರಮಗಳನ್ನು ಉಲ್ಲಂಘಿಸಿದಲ್ಲಿ ಅಂತಹವರ ವಿರುದ್ದ ಕಾನೂನು ಕ್ರಮ ಜರುಗಿಸುವುದಾಗಿ ಆಯುಕ್ತರು ಎಚ್ಚರಿಸಿದ್ದಾರೆ

ಬೆಂಗಳೂರು ನಗರದ ಮಡಿವಾಳ ಬಡಾವಣೆಯಲ್ಲಿ ದಂಪತಿಗೆ ಸೋಂಕು ತಗುಲಿದೆ

ಕೊಡಗು ಜಿಲ್ಲೆಯಲ್ಲಿ ಕೊರೊನಾ ಹಿನ್ನೆಲೆಯಲ್ಲಿ ಕಾಫಿ ಮತ್ತು ಕಾಳುಮೆಣಸು ಕೊಯ್ಲೋತ್ತರ ಚಟುವಟಕೆಗೆ ಧಕ್ಕೆಯಾಗಿದೆ ಕೃಷಿ ಕಾರ್ಮಿಕರು ದಿನಗೂಲಿ ನೌಕರರು ಮನೆಯಲ್ಲೇ ಇರುವುದರಿಂದ ಕೃಷಿ ಚಟುವಟಕೆಗೆ ತೊಂದರೆಯಾಗುತ್ತಿದೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕಾಫಿ ದೆಳೆಯಲಾಗುತ್ತಿದೆ ಹುಬ್ಬಳ್ಳಿ ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ತೃತೀಯ ಲಿಂಗಿಗಳಿಗೆ ಅವಶ್ಠಕ ದಿನಸಿ ಪದಾರ್ಥ ಮಾಸ್ಕ್ ಮತ್ತು ಸ್ಥಾನಿಟೈಸರ್ಗಳನ್ನು ವಿತರಿಸಿ ಸೋಂಕು ತಡೆಗಟ್ಟಲು ಕೈಗೊಳ್ಳಬೇಕಾದ ಮುನೈಚ್ಚರಿಕಾ ತ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರಿಗೆ ಪಡಿತರ ಚೀಟ ಇಲ್ಲವೋ ಅಂಥವರು ಮಾಹಿತಿ ನೀಡಿದರೆ ಅಗತ್ಯ ದಿನಸಿ ಪದಾರ್ಥಗಳನ್ನು ಪೂರೈಸಲಾಗುವುದು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ದೆಹಲಿಯ ನಿಜಾಮುದ್ದೀನ್ ಧಾರ್ಮಿಕ ಸಭೆಗೆ ಹೋಗಿ ಬಂದವರನ್ನು ಪತ್ತೆ ಮಾಡಲಾಗುತ್ತಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸೋಂಕು ತಡೆಗಟ್ಟಲು ಎಸ್ಡಿಆರ್ಎಫ್ ಅನುದಾನದಡಿ ನಾಲ್ಕು ಕೋಟ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಮೆಂಟಲೇಟರ್ ಹಾಗೂ ಇನ್ನಿತರ ಆರೋಗ್ಯ ಮೂಲ ಸೌಲಭ್ಯ ವ್ಯವಸ್ಥೆಗೆ ಈ ಹಣವನ್ನು ಬಳಸಿಕೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ಬಿ

ಬಚ್ಚೇಗೌಡ ತಿಳಿಸಿದ್ದಾರೆ

ಲಾಕ್ಡೌನ್ ಅವಧಿಯಲ್ಲಿ ಜನಸಾಮಾನ್ಥರಿಗೆ ಅಗತ್ಯ ವಸ್ತುಗಳ ನಿರಂತರ ಪೂರೈಕೆಗೆ ರೈಲ್ವೆ ಕಾರ್ಯನಿರ್ವಸುತ್ತಿದೆ ಎಂದು ಕಲಬುರಗಿ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ ಇಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಮಂತ್ರಿ ಡಾ

ವಿಧಾನಸೌಧದ ಆವರಣದಲ್ಲಿ ಇಂದು ನಡೆದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಾಬು ಜಗಜೀವನ ರಾಮ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಕ ಮಾತನಾಡಿದ ಅವರು ದೇಶದ ಆಹಾರ ಉತ್ಪಾದನೆಗೆ ಮತ್ತು ಹಸಿರು ಕ್ರಾಂತಿಗೆ ಅವರು ಕೊಟ್ಟ ಕೊಡುಗೆ ಅನನ್ಯ ಎಂದು ಬಣ್ಣಿಸಿದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲಾಡಳಿತ ವತಿಯಿಂದ ಇಂದು ಬಾಬು ಜಗಜೀವನ ರಾಮ್ ಜನ್ಮಾದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಕೊರೋನಾ ಸಂಕಷ್ಟದ ಅವಧಿಯಲ್ಲಿ ಹಲವು ರೀತಿಯ ಮಾನಸಿಕ ಆರೋಗ್ಯ ಸಮಸ್ಥೆಗಳ ಅನುಭವ ಸಹಜವಾಗಿದ್ದು ಸಾರ್ವಜನಿಕರು ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಕೆ ನಿಮ್ಹಾನ್ಸ್ ತಜ್ಜರಿಂದ ಸೂಕ್ತ ಸಲಹೆ ಪಡೆಯಬಹುದಾಗಿದೆ